ಪಾಕಿಸ್ತಾನಕ್ಕೆ ಈಗ ವಾಸ್ತವ ಒಪ್ಪಿಕೊಳ್ಳುವ ಮತ್ತು ಇತರೆ ದೇಶಗಳ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ನಿಲ್ಲಿಸುವ ಸಮಯ ಭಾರತ ಹೇಳಿೆ

ಕರ್ನಾಟಕ ಕೇರಳ ಮಹಾರಾಷ್ಟಗಳಲ್ಲಿ ಮಳೆಯ ಅಬ್ಬರ ಎಲ್ಲೆಡೆ ಪ್ರವಾಹ ಪರಿಸ್ವಿತಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯ ಚುರುಕು

ಹೆಡ್ ವಾಸ್ತವವನ್ನು ಒಪ್ಪಿಕೊಳ್ಳುವ ಮತ್ತು ಇತರೆ ದೇಶಗಳ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ನಿಲ್ಲಿಸಲು ಪಾಕಿಸ್ತಾನಕ್ಕೆ ಇದು ಸಕಾಲವಾಗಿದೆ ಎಂದು ಭಾರತ ಹೇಳಿದೆ

ಇದರಿಂದಾಗಿ ಇಲ್ಲದ ದ್ವಿಪಕ್ಷೀಯ ಬಾಂಧವ್ಯ ಮುರಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದ್ದಾರೆ ರಾಜತಾಂತ್ರಿಕ ಸಂಬಂಧ ಮುರಿದುಕೊಳ್ಳುವ ಹಾಗೂ ಸಂಜೋತಾ ಎಕ್ಸ್ಪ್ರೆಸ್ ರೈಲು ನಿಲ್ಲಿಸುವ ಪಾಕಿಸ್ತಾನದ ನಿರ್ಧಾರಗಳು ಏಕಪಕ್ಷೀಯವಾಗಿವೆ ಈ ಬಗ್ಗೆ ತನ್ನ ನಿರ್ಧಾರಗಳನ್ನು ಪುನರ್ ಪರಿತೀಲಿಸುವಂತೆ ನೆರೆಯ ರಾಷ್ಟವನ್ನು ಆಗ್ರಹಿಸಲಾಗಿದೆ ಎಂದು ರವೀಶ್ ಕುಮಾರ್ ಹೇಳಿದ್ದಾರೆ ಜಮ್ನು ಕಾಶ್ಸೀರದ ಅತ್ಯುತ್ತಮ ಹಿತಾಸಕ್ತಿ ಗಮನದಲ್ಲಿರಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ವಾಸ್ತವವನ್ನು ಸ್ವೀಕರಿಸಲು ಪಾಕಿಸ್ತಾನಕ್ಕೆ ಇದು ಸರಿಯಾದ ಸಮಯವಾಗಿದೆ ಎಂದು ಹೇಳಿದ ರವೀಶ್ ಕುಮಾರ್ ಪಾಕಿಸ್ತಾನ ತನ್ನ ವಾಯುಮಾರ್ಗವನ್ನು ಮಾತ್ರ ಸ್ಹಗಿತಗೊಳಿಸಿಲ್ಲ ಎಂದು ಹೇಳಿದ್ದಾರೆ ಕಾಶ್ಮೀರ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಂಗ್ಲಾದೇಶದಲ್ಲಿ ಗಲಭೆ ಪ್ರಾರಂಭಿಸಲು ಯತ್ನಿಸುವ ಜನರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಬಾಂಗ್ಲಾದೇಶದ ಕ್ಷಿಪ್ರ ಕಾರ್ಯಾಚರಣೆ ಪಡೆಯ ಪೊಲೀಸರು ಎಚ್ವರಿಕೆ ನೀಡಿದ್ದಾರೆ ಕಾಶ್ಮೀರ ಭಾರತದ ಆಂತರಿಕ ವಿಷಯವಾಗಿದ್ದು ವಿವಾದಿತ ನೀರಿನಲ್ಲಿ ಮೀನುಗಾರಿಕೆ ನಡೆಸುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಕ್ಷಿಪ್ರ ಕಾರ್ಯಪಡೆಯ ಪೊಲೀಸ್ ಮಹಾನಿರ್ದೇಶಕ ಬೆನಜೀರ್ ಅಹಮದ್ ಢಾಕಾದಲ್ಲಿ ನಿನ್ನೆ ಪತ್ರಿಕಾಗೋಷ್ಟಿಯಲ್ಲಿ ತಿಳಿಸಿದರು

ಢಾಕಾ ವಿಶ್ವವಿದ್ವಾಲಯದ ಆವರಣದಲ್ಲಿ ಕಳೆದ ಗುರುವಾರ ಕಾಶ್ವೀರಿ ವಿದ್ವಾರ್ಥಿಗಳು ಕಾಶ್ವೀರ ಕಣಿವೆಯಲ್ಲಿನ ಪರಿಸ್ಥಿತಿಯನ್ನು ನಾಟಕದ ರೂಪದಲ್ಲಿ ಪ್ರದರ್ಶಿಸಿದ್ದರು

ಈ ಸಂಬಂಧ ಕೇಂದ್ರ ಕಾನೂನು ಮತ್ತು ನ್ವಾಯ ಸಚಿವಾಲಯ ಗೆಜೆಟ್ ಪ್ರಕಟಣೆ ಹೊರಡಿಸಿದೆ ಇತ್ತೀಚಿಗಷ್ಟೇ ಮುಕ್ತಾಯಗೊಂಡ ಸಂಸತ್ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಅಂಗೀಕರಿಸಲಾಗಿತ್ತು ಈ ಮಸೂದೆಯ ಪ್ರಕಾರ ಜಮ್ಮ ಮತ್ತು ಕಾಶ್ಮೀರ ವಿಧಾನಸಭೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿ ಹಾಗೂ ಲಡಾಖ್ ವಿಧಾನಸಭೆ ರಹಿತ ಕೇಂದ್ರಾಡಳಿತ ಪ್ರದೇಶವಾಗಿವೆ

ಕಾನೂನು ಮತ್ತು ನ್ಯಾಯ ಸಚಿವಾಲಯ ಈ ಕುರಿತು ನಿನ್ನೆ ಗೆಜೆಟ್ ಅಧಿಸೂಚನೆ ಹೊರಡಿಸಿದೆ

ರಸ್ತೆ ಸಂಚಾರ ನಿಯಮ ಉಲ್ಲಂಘನೆಗಳ ಮೇಲಿನ ದಂಡವನ್ನು ಹೆಚ್ಚಿಸುವುದು ತೃತೀಯ ವಿಮೆಯ ಸಮಸ್ಥೆಗಳನ್ನು ಬಗೆ ಹರಿಸುವುದು ಸೇರಿದಂತೆ ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಈ ಕಾಯ್ದೆಯ ತಿದ್ದುಪಡಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಪ್ರಮುಖ ಅವಧಿಯ ವೇಳೆ ರಸ್ತೆ ಅಪಘಾತದಲ್ಲಿ ಬಲಿಯಾದವರಿಗೆ ಕಡಿಮೆ ಹಣದಲ್ಲಿ ಚಿಕಿತ್ಸೆಗೆ ಅನುಮತಿಸುವ ಯೋಜನೆಯನ್ನು ಈ ಮಸೂದೆ ಪ್ರಸ್ತಾಪಿಸಿದೆ ಹಿಟ್ ಆ್ಲಂಡ್ ರನ್ ಪ್ರಕರಣಗಳಿಗೆ ಕನಿಷ್ನ ಪರಿಹಾರ ಹೆಚ್ಚಿಸಲು ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದ್ದು

ಉತ್ತರಪ್ರದೇಶ ಮತ್ತು ಗುಜರಾತ್ ಸೇರಿದಂತೆ ಐದು ರಾಜ್ಜಗಳ ಮುಖ್ಚಮಂತ್ರಿಗಳು ಹಾಗೂ ಉದ್ದಿಮೆಗಳ ನಾಯಕರುಗಳ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವ ಪಿಯೂಶ್ ಗೋಯಲ್ ಅವರು ನಾಳೆಯಿಂದ ರಷ್ಯಾದ ವ್ಲಾಡಿವೊಸ್ಟಾಕ್ಗೆ ತೆರಳಲಿದ್ದಾರೆ ಭಾನುವಾರ ಆರಂಭವಾಗಲಿರುವ ಮೂರು ದಿನಗಳ ಪ್ರವಾಸದ ಈ ಸಂದರ್ಭದಲ್ಲಿ ಭಾರತದ ನಿಯೋಗ ರಷ್ಲಾದೊಂದಿಗೆ ಪೂಡಿಕೆಯ ಅವಕಾಶಗಳು ಮತ್ತು ಉಭಯ ದೇಶಗಳ ಪಾಲುದಾರಿಕೆಗೆ ಉತ್ತೇಜನ ಸೇರಿದಂತೆ ಅನೇಕ ಪ್ರಮುಖ ವಿಷಯಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಿದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಸೆಪ್ಟೆಂಬರ್ನಲ್ಲಿ ವ್ಲಾಡಿವೊಸ್ಟಾಕ್ಗೆ ಭೇಟಿ ನೀಡಲಿದ್ದು ಪೂರ್ವ ಆರ್ಥಿಕ ವೇದಿಕೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಶಾಲಾ ಮಕ್ಕಳಲ್ಲಿ ನೀರಿನ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಸಮಗ್ರ ಶಿಕ್ಷಾ ಜಲ ಸುರಕ್ಷಾ ಯೋಜನೆಗೆ ಕೇಂದ್ರ ಸಚಿವರಾದ ರಮೇಶ್ ಪೊಕ್ರಿಯಾಲ್ ನಿಶಾಂಕ್ ಹಾಗೂ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ ನೀಡಿದರು ದೆಹಲಿ ಕಟೋನ್ಕೆಂಟ್ ಪ್ರದೇಶದಲ್ಲಿರುವ ಕೇಂದ್ರೀಯ ವಿದ್ಯಾಲಯದಲ್ಲಿ ಸಚಿವರು ಈ ಯೋಜನೆಗೆ ಚಾಲನೆ ನೀಡಿದರು ವಿದ್ಯಾರ್ಥಿಗಳಲ್ಲಿ ನೀರಿನ ಸಂರಕ್ಷಣೆಯ ಕಾರ್ಯ ಚಟುವಟಿಕೆಗಳನ್ನು ಉತ್ತೇಜಿಸಲು ಆ ಮೂಲಕ ಅವರು ದೇಶದ ಸ್ಪರ್ಧಾತ್ಮಕ ವಿವೇಚನಾಯುಕ್ತ ಬದ್ದತೆಯುಳ್ಳ ನಾಗರೀಕರಾಗುವಂತೆ ಮಾಡುವ ಗುರಿಯೊಂದಿಗೆ ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವಾಲಯದ ಅಡಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಈ ಯೋಜನೆ ಹಮ್ಮಿಕೊಂಡಿದೆ ದೇಶದ ಎಲ್ಲಾ ಶಾಲೆಗಳಲ್ಲಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ಇಲಾಖೆ ಸಮಗ್ರ ರೂಪುರೇಷೆ ಸಿದ್ದಪಡಿಸಿದೆ

ಕೊಡಗು ಜಿಲ್ಲೆಯ ಅನೇಕ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಿನ್ನ ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಪರಾಮರ್ಶೆ ನಡೆಸಿದರು

ಕರ್ನಾಟಕದ ಮಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ವಿಜಯಪುರ ಬಾಗಲಕೋಟೆ ದೆಳಗಾವಿ ಸೇರಿದಂತೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಟಿತಿ ತಲೆದೋರಿದ್ದು ಸಾಮಾನ್ಯ ಜನಜೀವನ ತೊಂದರೆಗೆ ಸಿಲುಕಿದೆ ಅನೇಕ ಗ್ರಾಮಗಳು ಜಲಾವೃತಗೊಂಡಿದ್ದು ಸಂತ್ರಸ್ತರ ನೆರವಿಗಾಗಿ ಎನ್ಡಿಆರ್ಎಫ್ ಹಾಗೂ ಇನ್ನಿತರ ರಕ್ಷಣಾಪಡೆಗಳು ಚುರುಕಿನ ಕಾರ್ಯಾಚರಣೆಯಲ್ಲಿ ತೊಡಗಿವೆ ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಉತ್ತರ ಕರ್ನಾಟಕ ಭಾಗದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಅವರೋಕಿಸಲಿದ್ದಾರೆ ಈ ನಡುವೆ ಕೇರಳದಲ್ಲೂ ವರುಣನ ಆರ್ಭಟ ಮುಂದುವರೆದಿದ್ದು

ಮಹಾರಾಷ್ಲದಲ್ಲೂ ಮಳೆಯಿಂದಾಗಿ ಅನೇಕ ಪ್ರದೇಶಗಳು ಜಲಾವೃತಗೊಂಡಿದ್ದು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಗಳು ಭರದಿಂದ ಸಾಗಿವೆ ಸಾಂಗ್ಲಿ ಮತ್ತು ಕೊಲ್ಲಾಪುರಗಳಲ್ಲಿ ಪರಿಸ್ಟಿತಿ ತೀರ ಕೆಟ್ಟದ್ದಾಗಿದೆ ಇನ್ನೂ ಒಂದೆರಡು ದಿನ ಭಾರಿ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ರೈತರು ಮತ್ತು ಬುಡಕಟ್ಟು ಸಮುದಾಯದವರು ದೇಶಕ್ಕಾಗಿ ಇಂಧನ ಉತ್ಪಾದನೆಯಲ್ಲಿ ಕೊಡುಗೆ ನೀಡಬಹುದು ಎಂದು ಕೇಂದ್ರದ ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ನಾಗ್ಪುರದಲ್ಲಿ ನಿನ್ನೆ ನಡೆದ ವಿಶ್ವ ಬುಡಕಟ್ಟು ಸಮುದಾಯ ದಿನದ ಆಚರಣೆಯ ಅಂಗವಾಗಿ ಏರ್ಪಡಿಸಿದ್ದ ರಾಜ್ಞಮಟ್ಟದ ಸನ್ನಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇತದಲ್ಲಿ ಅಭಿವೃದ್ದಿ ಹೊಂದಿರದ ಜಿಲ್ಲೆಗಳು ಮತ್ತು ಹೆಚ್ಚನ ಸಂಬ್ಯೆಯಲ್ಲಿ ಆ ಪ್ರದೇಶಗಳಲ್ಲಿರುವ ಬುಡಕಟ್ಟು ಸಮುದಾಯದ ಅಭಿವೃದ್ದಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಎಂದು ತಿಳಿಸಿದರು

ಅಂಧಾಧುನ್ ಚಿತ್ರದ ನಟ ಆಯುಷ್ಮಾನ್ ಖುರಾನ ಹಾಗೂ ಉರಿ ದಿ ಸರ್ಜಕಲ್ ಸ್ಟೈಕ್ ಚಿತ್ರದ ವಿಕ್ಕಿ ಕೌಶಲ್ ಜಂಟಯಾಗಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ತೆಲುಗು ಚಿತ್ರ ಮಹಾನಟಯಲ್ಲಿನ ಅಭಿನಯಕ್ಕಾಗಿ ಕೀರ್ತಿ ಸುರೇಶ್ ಶ್ರೇಷ್ಠ ನಟ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಗುಜರಾತಿ ಚಲನಚಿತ್ರ ಹೆಲ್ಲಾರೋ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಉರಿ ದಿ ಸರ್ಜಿಕಲ್ ಸ್ಟೈಕ್ ಚಿತ್ರದ ತಮ್ಮ ಚೊಚ್ಚಲ ನಿರ್ದೇಶನಕ್ಕಾಗಿಯೇ ಆದಿತ್ತ ಧರ್ ಅತ್ಯುತ್ತಮ ನಿರ್ದೇಶಕ ಪುರಸ್ಕಾರ ಪಡೆದಿದ್ದಾರೆ ದಿ ಸರ್ಜಿಕಲ್ ಸ್ವೈಕ್ ಹಾಗೂ ಅಂಧಾಧುನ್ ಚಿತ್ರಗಳು ಅತ್ಯುತ್ತಮ ಹಿಂದಿ ಚಿತ್ರ ಹಾಗೂ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಗಳಿಗೂ ಭಾಜನವಾಗಿವೆ ಅತ್ತುತ್ತಮ ಮನರಂಜನಾ ಚಿತ್ರವಾಗಿ ಬಧಾಯಿ ಹೋ ಪ್ರಶಸ್ತಿ ಗಳಿಸಿದರೆ ಸುರೇಖಾ ಸಿಕ್ರಿ ಅವರು ಕಂಟಾನಕಿರೊಸ್ ಮ್ಯಾಟ್ರಿಯಾರ್ಚ್ನಲ್ಲಿನ ನಟನೆಗಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಅಕ್ಷಯ್ ಕುಮಾರ್ ನಟನೆಯ ಪ್ವಾಡ್ಮ್ದಾನ್ ಅತ್ತುತ್ತಮ ಸಾಮಾಜಿಕ ವಿಷಯಗಳ ಆಧಾರಿತ ಚಿತ್ರವಾಗಿ ಹೊರಹೊಮ್ಮಿದರೆ ಸಂಜಯ್ ಲೀಲಾ ಬನ್ಲಾಲಿ ಅವರ ಪದ್ಮಾವತ್ ಚಿತ್ರದಲ್ಲಿನ ಗೂಮರ್ ಹಾಡಿನ ನೃತ್ಯ ನಿರ್ದೇಶನಕ್ಕಾಗಿ ಪ್ರಶಸ್ತಿ ಲಭಿಸಿದೆ ಬನ್ಲಾಲಿ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಒಲಿದು ಬಂದರೆ ಅರ್ಜಿತ್ ಸಿಂಗ್ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ ಹಾಗೂ ಮರಾಠಿ ಚಲನಚಿತ್ರ ಚುಂಬಕ್ನಲ್ಲಿನ ನಟನೆಗಾಗಿ ಸ್ವಾನಂದ್ ಕಿರ್ಕಿರೆ ಅತ್ಯುತ್ತತ ಪೋಷಕ ನಟ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿ ಪಡೆದರೆ ನಾತಿಚರಾಮಿ ಪ್ರಾದೇಶಿಕ ಭಾಷಾ ವಿಭಾಗದಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿ ಗಳಿಸಿದೆ

ಜಿ ಎಫ್ಗೆ ವಿಶೇಷ ತಾಂತ್ರಿಕತೆ ಹಾಗೂ ಅತ್ಯುತ್ತಮ ಸಾಹಸ ನಿರ್ದೇಶನಕ್ಕಾಗಿ ಪ್ರಶಸ್ತಿ ಲಭಿಸಿದೆ